ರಷ್ಣಾದಿಂದ ಒಂದೂವರೆ ಲಕ್ಷ ಸ್ಪುಟ್ನಕ್ ವಿ ಲಸಿಕೆ ಭಾರತಕ್ಕೆ ಆಗಮನ ಭಾರತದಲ್ಲೂ ಉತ್ಪಾದನೆಗೆ ಕ್ರಮ ಕೇಂದ್ರ ಸರ್ಕಾರ

ದುರ್ಬಲ ವರ್ಗದವರಿಗೆ ಲಸಿಕೆ ನೀಡಲು ಮೊದಲ ಆದ್ಲತೆ ಸುಪ್ರಿಂಕೋರ್ಟ್ಗೆ ಕೇಂದ್ರ ಸರ್ಕಾರದ ಅಫಿಡವಿಟ್ ಸಲ್ಲಿಕೆ

ಭಾರತಕ್ಕೆ ಈಗಾಗಲೇ ಒಂದೂವರೆ ಲಕ್ಷ ಡೋಸ್ ಸ್ವುಟ್ನಿಕ್ ವಿ ಕೊರೊನಾ ಲಸಿಕೆ ತಲುಪಿದೆ ಹಾಗೂ ರಷ್ಯಾ ನೇರ ಬಂಡವಾಳ ಹೂಡಿಕೆಗಾಗಿ ಸ್ಥಳೀಯ ಭಾರತೀಯ ಕಂಪನಿಗಳೊಂದಿಗೆ ಬ್ಬಹತ್ ಮಟ್ಟದ ಉತ್ಪಾದನೆಗೆ ಕ್ರಮ ಕ್ಲೆಗೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೆದಿರುವ ಪತ್ರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಚಿವರು ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿರುವುದಾಗಿ ವಿವರಿಸಿದ್ದಾರೆ

ನೌಕಾ ಪಡೆಯ ಹಡಗುಗಳಾದ ಕೋಲ್ಲತಾ ಕೊಚ್ಚಿ ತಬರ್ ಟ್ರಿಕ್ಲಾಂಡ್ ಜಲಾತ್ವ ಮತ್ತು ಐರಾವತಗಳನ್ನು ವೈದ್ಯಕೀಯ ಆಮ್ಲಜನಕ ಹಾಗೂ ವಿವಿಧ ವೈದ್ಯಕೀಯ ಉಪಕರಣಗಳ ಸರಬರಾಜಿಗೆ ನಿಯೋಜಿಸಲಾಗಿದೆ ಎಂದು ಅನುರಾಗ್ ಠಾಕೂರ್ ವಿವರಿಸಿದ್ದಾರೆ ಎನ್ಡಿಎ ಸರ್ಕಾರ ಈ ಬಾರಿ ಕೊರೊನಾ ಅವಧಿಯ ನಿರ್ವಹಣೆಗಾಗಿ ಕಳೆದ ವರ್ಷಕ್ಕಿಂತ ದುಪ್ಪಟ್ಲು ಹಣವನ್ನು ಬಿಡುಗಡೆ ಮಾಡಿದೆ ಇದು ಒಂದು ಲಕ್ಷ ಕೋಟಗೂ ಅಧಿಕ ಮೊತ್ತವಾಗಿದೆ

ಕೊರೊನಾ ಲಿಸಿಕೆ ಲಭ್ಯತೆಯನ್ನು ಹೆಚ್ಚಿಸುವುದು ಹಾಗೂ ದುರ್ಬಲ ಸಮುದಾಯಗಳಿಗೆ ಲಸಿಕೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಲತೆಯಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸುಪ್ರೀಂಕೋರ್ಟ್ಗೆ ಸಲ್ಲಿಸಲಾಗಿರುವ ಅಭಿಡವಿಟ್ನಲ್ಲಿ ಈ ವಿಚಾರ ತಿಳಿಸಿರುವ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಮ ಹಾಗೂ ದೀರ್ಘಕಾಲಿಕ ದೃಷ್ಟಿಕೋನವನ್ನಿಟ್ಲುಕೊಂಡು ಕೋವಿಡ್ ಲಸಿಕೆ ಹಂಚಿಕೆ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ ಎಂದು ತಿಳಿಸಿದೆ ಮಧ್ಯಮ ಹಾಗೂ ದೀರ್ಘಕಾಲಿನ ವಿಚಾರಗಳಲ್ಲಿ ಲಸಿಕೆಯ ಬೆಲೆ ಪ್ರಮುಖವಾಗಿದ್ದು ಬೆಲೆಯನ್ನು ಇಳಿಕೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲಾ ಶ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಿದೆ

ಕರೋನಾ ರೋಗಿಗಳಲ್ಲಿ ಶಿಲೀಂಧ ಸೋಂಕು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಕೊರೋನಾ ಚಿಕಿತ್ವೆ ಪಡೆಯುತ್ತಿರುವ ರೋಗಿಗಳಲ್ಲಿ ಮ್ಯೂಕೋರ್ಮ್ಗೆಕೋಸಿಸ್ ಎಂಬ ಶಿಲೀಂಧ್ರ ಸೋಂಕು ಮುಖ್ಯವಾಗಿ ಕಂಡು ಬರಬಹುದಾಗಿದ್ದು ಅದು ರೋಗಕಾರಕಗಳ ವಿರುದ್ದ ಹೋರಾಡುವ ಸಾಮರ್ಥ್ಲವನ್ನು ಕಡಿಮೆ ಮಾಡುತ್ತದೆ ಎಂದು ಕೇಂದ್ರ ತಿಳಿಸಿದೆ ರೋಗದ ತಪಾಸಣೆ ರೋಗನಿರ್ಣಯ ಮತ್ತು ನಿರ್ವಹಣೆಗೆ ಪುರಾವೆ ಆಧಾರಿತ ಸಲಹೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮತ್ತು ಕೇಂದ್ರ ಆರೋಗ್ಲ ಸಚಿವಾಲಯ ಬಿಡುಗಡೆ ಮಾಡಿದೆ ಕಣ್ಣು ಮತ್ತು ಮೂಗಿನ ಸುತ್ತ ನೋವು ಮತ್ತು ಕೆಂಪಾಗುವುದು ಜ್ವರ ತಲೆನೋವು ಕೆಮ್ನು ಉಸಿರಾಟದ ತೊಂದರೆ ರಕ್ತಸಿಕ್ತ ವಾಂತಿ ಮತ್ತು ಮಾನಸಿಕ ಸ್ಥಿತಿ ಬದಲಾವಣೆ ಇದರ ಲಕ್ಷಣಗಳು ಎಂದು ತಿಳಿಸಲಾಗಿದೆ ದೇಶದಲ್ಲಿ ಕೊರೊನಾ ಪ್ರಕರಣಗಳು ತೀವ್ರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ಹಾಗೂ ಕಠಿಣ ನಿಗಾ ವಹಿಸಿದೆ ಎಂದು ಕೇಂದ್ರ ವಾರ್ತಾ ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಕೊರೊನಾ ಸಾಂಕ್ರಾಮಿಕ ಪ್ರಕರಣಗಳ ಸಂಬ್ಯೆ ಕಡಿಮೆಯಿದ್ದ ಜನವರಿ ತಿಂಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಿತ್ತು

ಹೆಚ್ಚುತ್ತಿರುವ ಕೊರೊನಾ ಪ್ರಕರಣಗಳನ್ನು ತಡೆಯುವ ನಿಟ್ಟನಲ್ಲಿ ಜನವರಿ ತಿಂಗಳಲ್ಲಿ ಆರೋಗ್ಯ ಸಚಿವಾಲಯ ಕೇರಳಕ್ಕೆ ತಜ್ಜರ ತಂಡಗಳನ್ನು ಕಳುಹಿಸಿತ್ತು

ಕೊರೊನಾ ವಿರುದ್ದದ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಮುಂಚೂಣಿ ನಾಯಕತ್ವವನ್ನು ಮುಂದುವರೆಸಲು ಬದ್ಧವಾಗಿದೆ ಈ ನಿಟ್ಟನಲ್ಲಿ ಎಲ್ಲಾ ರಾಜ್ಯಗಳಿಗೆ ಬೆಂಬಲ ಹಾಗೂ ಮಾರ್ಗದರ್ಶನ ನೀಡಲು ಸಿದ್ಧವಿದೆ ಎಂದು ಇಂಗ್ಲೀಷ್ ದೈನಿಕವೊಂದಕ್ಕೆ ಬರೆದ ಲೇಖನದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ

ರಾಜ್ವದ ಹಲವು ಜಿಲ್ಲೆಗಳಲ್ಲಿ ಪೊಲೀಸರು ತೀವ್ರ ನಿಗಾ ವಹಿಸಿ ಬಿಗಿ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಅನಗತ್ವವಾಗಿ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸುತ್ತಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಈ ಕುರಿತು ಟ್ವೀಟ್ ಮಾಡಿದ್ದು ಸಾರ್ವಜನಿಕರು ರಾಜ್ಣ ಸರ್ಕಾರದ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕೋವಿಡ್ ವಿರುದ್ದ ಹೋರಾಡಲು ಪ್ರತಿಯೊಬ್ಬರು ಸಹಕರಿಸಬೇಕು ನಿಯಮಗಳನ್ನು ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಕೊರೋನಾ ಸೋಂಕು ಹೆಚ್ಚರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿವಮೊಗ್ಗ ಮೈಸೂರು ತುಮಕೂರು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ರಾಜ್ಜದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ಗಡಿ ಪ್ರದೇಶಗಳಲ್ಲಿ ಪೊಲೀಸರು ನಿಗಾ ವಹಿಸಿದ್ದಾರೆ ಯಾವುದೇ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳು ರಸ್ತೆಗಿಳಿದರೆ ನಿರ್ದಾಕ್ಷಿಣ್ವಾಗಿ ವಶಕ್ಕೆ ಪಡೆಯಲಾಗುವುದು ಜನರು ಸರ್ಕಾರದ ಆದೇಶವನ್ನು ಪಾಲಿಸಿ ಕೊರೋನಾ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಕೆ

ಈಶ್ವರಪ್ಪ ಮನವಿ ಮಾಡಿದ್ದಾರೆ

ರಾಜ್ಯದಲ್ಲಿ ಕಳೆದ ವಾರ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ದಿಢೀರ್ ಏರಿಕೆ ಕಂಡುಬಂದಿದೆ

ರಾಜ್ಯಪಾಲ ಜಗದೀಪ್ ಧನಕರ್ ಪ್ರಮಾಣ ವಚನ ಬೋಧಿಸಿದರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಲೆಯಾಗಿರುವ ಕ್ರಿಕೆಟ್ ಆಟಗಾರ ಮನೋಜ್ ತಿವಾರಿ ನಿವೃತ್ತ ಐಪಿಎಸ್ ಅಧಿಕಾರಿ ಹುಮಾಯುನ್ ಕಬೀರ್ ಮತ್ತು ನಟಿ ಬಿರ್ಬಾಹಹನ್ಗೆದ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು

ಟೋಕಿಯೋದಲ್ಲಿ ಈ ತಿಂಗಳ ಕೊನೆಯವರೆಗೆ ತುರ್ತು ಪರಿಸ್ಥತಿ ವಿಸ್ತರಿಸಿದ್ದು ಕೊರೋನಾ ಪ್ರಕರಣಗಳ ಉಲ್ಲಣವನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿದೆ ಈ ಹಿನ್ನೆಲೆಯಲ್ಲಿ ಸದ್ದಕ್ಷೆ ಒಲಿಂಪಿಕ್ಸ್ ನಡೆಸಲು ಮುಂದಾಗುವುದಿಲ್ಲ ಎಂದು ಜಪಾನ್ನ ಪ್ರಧಾನಿ ಯೋಶಿಹಿಡೆ ಸುಗಾ ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದೆಡೆ ಅಂತಾರಾಷ್ಷೀಯ ಒಲಿಂಪಿಕ್ ಅಧಿಕಾರಿಗಳು ಟೋಕಿಯೋ ಪ್ಲಾನರ್ಸ್ ಮತ್ತು ಸುಗಾ ಅವರು ಕ್ರೀಡೆಗಳು ಭದ್ರತೆ ಹಾಗೂ ಸುರಕ್ಷತೆಯಿಂದ ನಡೆಸುವುದಾಗಿ ಸ್ಪಷ್ಪಪಡಿಸಿದ್ದಾರೆ

ಕ್ರೀಡೆ ಮುಂದೂಡಿಕೆ ಬಗ್ಗೆ ಆಯ್ಲೆ ನೀಡಲಾಗಿರಲಿಲ್ಲ

ಈ ನಡುವೆ ಜಪಾನ್ನಲ್ಲಿ ಲಸಿಕೆ ನೀಡಿಕೆ ಪ್ರಮಾಣ ಅತಿ ಕಡಿಮೆಯಿದೆ